ಶಂಕರ್ ಹಾಗೂ ಎಚ್ ನಾಗೇಶ್ ಅವರನ್ನು ಸಂಪುಟ ದರ್ಜೆ ಸಚಿವರಾಗಿ ಸೇರ್ಪಡೆ ಮಾಡಿಕೊಳ್ಳುವ ಮೂಲಕ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಇಂದು ತಮ್ಮ ಮಂತ್ರಿಮಂಡಲ ವಿಸ್ತರಣೆ ಮಾಡಿದರು

ಶಂಕರ್ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದಿಂದ ಹಾಗೂ ಎಚ್ ನಾಗೇಶ್ ಮುಳಬಾಗಿಲು ಕ್ಷೇತ್ರದಿಂದ ಪಕ್ಷೇತರರಾಗಿ ಆಯ್ಕೆಯಾಗಿದ್ದು ಕಾಂಗ್ರೆಸ್ ಬೆಂಬಲಿತ ಶಾಸಕರಾಗಿದ್ದಾರೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಸಂಮಟಕ್ಕೆ ಆರ್ ಶಂಕರ್ ಎರಡನೇ ಬಾರಿಗೆ ಸೇರ್ಪಡೆಯಾಗಿದ್ದಾರೆ

ಇಂದಿನ ಸಂಪುಟ ವಿಸ್ತರಣೆಯೊಂದಿಗೆ ಕಾಂಗ್ರೆಸ್ ತನ್ನ ಪಾಲಿನ ಎಲ್ಲಾ ಸ್ಟಾನಗಳನ್ನು ಭರ್ತಿ ಮಾಡಿಕೊಂಡಿದ್ದು ಜೆಡಿಎಸ್ ಕೋಟಾದಲ್ಲಿ ಒಂದು ಸ್ಟಾನ ಖಾಲಿ ಇದೆ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಚಿವರಾದ ಕೆ ಜೆ

ಶಿವಕುಮಾರ್ ಅಧಿಕಾರಿ ವರ್ಗ ಸಂಪುಟಕ್ಕೆ ಸೇರ್ಪಡೆಗೊಂಡ ಸಚಿವರ ಅಭಿಮಾನಿಗಳು ಉಪಸ್ಟಿತರಿದ್ದರು

ಧರಣಿ ನೇತೃತ್ವ ವಹಿಸಿರುವ ಪಕ್ಷದ ರಾಜ್ವಾಧ್ಯಕ್ಷ ಬಿ

ಯಡಿಯೂರಪ್ಪ ಮಾತನಾಡಿ ರಾಜ್ಯ ಸರ್ಕಾರ ಸುಳ್ಳು ಭರವಸೆಗಳ ಮೂಲಕ ಜನರ ದಿಕ್ಕು ತಪ್ಪಿಸಿ ಅಭಿವ್ಯದ್ದಿ ವಿರೋಧಿ ನಿರ್ಧಾರಗಳನ್ನು ಕೈಗೊಳ್ಳುತ್ತಿದೆ ಎಂದು ಟೀಕಿಸಿದರು ಆಹೋ ರಾತ್ರಿ ಧರಣಿ ಆರಂಭಕ್ಕೆ ಮುನ್ನ ಬಿಜೆಪಿ ನಾಯಕರು ಮಹಾತ್ಮ ಗಾಂಧಿ ಪುಕ್ವಳಿಗೆ ಮಷ್ಪನಮನ ಮಾಡಿದರು ಧರಣಿಯಲ್ಲಿ ಸಂಸದೆ ಶೋಭಾ ಕರಂದ್ಲಾಜೆ ಬಿಜೆಪಿ ನಾಯಕರಾದ ಆರ್ ಅಶೋಕ ಕೆ

ಈಶ್ವರಪ್ಪ ಗೋವಿಂದ ಕಾರಜೋಳ ಕೋಟಾ ಶ್ರೀನಿವಾಸ ಪೂಜಾರಿ ಸಿ ಟಿ ರವಿ ಎನ್ ರವಿಕುಮಾರ್ ಹಾಗೂ ಪಕ್ಷದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದಾರೆ ಕೈಗಾರಿಕೆಗಳ ಸ್ವಾಪನಗೆ ತ್ವರಿತ ಅನುಮತಿ ನೀಡುವಲ್ಲಿ ಪರಿಸರ ಸಚಿವಾಲಯ ಅಗತ್ತ ಕ್ರಮ ಕೈಗೊಳ್ಳಲಿದೆ ಎಂದು ಪರಿಸರ ಹಾಗೂ ಸಮಜಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ

ಕಟ್ಟಡಗಳ ವಿನ್ವಾಸ ಹಾಗೂ ನಿರ್ಮಾಣದ ನೀಲಿನಕಾಶೆ ಭೂ ಪರಿವರ್ತನೆ ಸೇರಿದಂತೆ ವಿವಿಧ ಕಾರ್ಯಗಳಿಗೆ ಆನ್ಲೈನ್ ಮೂಲಕವೇ ಅನುಮೋದನೆ ನೀಡುವ ತಂತ್ರಾಂಶ ವ್ವವಸ್ವೆಯನ್ನು ಜಾರಿಗೆ ತರಲಾಗಿದೆ ಎಂದು ನಗರಾಭಿವೃದ್ದಿ ಸಚಿವ ಯು ಟಿ ಖಾದರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ನೂತನ ವ್ಯವಸ್ಟೆಯಿಂದ ನಾಗರಿಕರು ಕಟ್ಟಡ ನಿರ್ಮಾಣದ ವಿವಿಧ ಹಂತಗಳಿಗೆ ಮಂಜೂರಾತಿ ಪಡೆಯಲು ಸರ್ಕಾರಿ ಕಚೇರಿಗಳಿಗೆ ಅಲೆಯುವುದು ತಪ್ಪಲಿದೆ ಅಲ್ಲದೆ ಮಧ್ವವರ್ತಿಗಳ ಹಾವಳಿಯಿಂದಲೂ ಮುಕ್ತಿ ದೊರೆಯಲಿದ್ದು ಇದು ಜನಸ್ನೇಹಿ ವ್ಯವಸ್ಟೆಯಾಗಿದೆ ಎಂದು ಹೇಳಿದರು ಇಂದು ವಿಶ್ವ ರಕ್ತದಾನಿಗಳ ದಿನ ರಕ್ತದ ಗುಂಪು ಕಂಡು ಹಿಡಿದ ನೊಬೆಲ್ ಪ್ರಶಸ್ತಿ ಮರಸ್ವತ ವಿಜ್ವಾನಿ ಕಾರ್ಲ್ ಲ್ಕಾಂಡ್ ಸ್ಪೇನರ್ ಜನ್ಮದಿನವನ್ನು ವಿಶ್ವ ರಕ್ತದಾನಿಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ ರಕ್ತದಾನದ ಮಹತ್ವ ತಿಳಿಸುವುದು ಈ ದಿನದ ವಿಶೇಷವಾಗಿದೆ